ಚ್ಯೆನಾದಿಂದ ನಿರ್ಗಮಿಸುತ್ತಿರುವ ಕೈಗಾರಿಕೆಗಳನ್ನು ರಾಜ್ಯಕ್ಷೆ ಕರೆತರುವ ಕಾರ್ಯತಂತ್ರ ಕುರಿತು ಉದ್ದಮರಂಗದ ಪ್ರಮುಖರೊಂದಿಗೆ ಸಚಿವ ಜಗದೀಶ್ ಶೆಟ್ಟರ್ ವಿಡಿಯೋ ಸಂವಾದ

ಆಯೋಗಕ್ಕೆ ಮನವಿ

ರಾಷ್ಷಮಟ್ಟದ ಅಂಕಿಅಂಶಗಳಲ್ಲಿ ಮಾರ್ಚ್ನಲ್ಲಿ ಮೂರನೇ ಸ್ಥಾನದಲ್ಲಿದ್ದ ಕರ್ನಾಟಕ ಇಂದು ಹದಿಮೂರನೇ ಸ್ಥಾನದಲ್ಲಿದೆ

ವಿದೇಶಗಳಿಂದ ರಾಜ್ಯಕ್ಷೆ ಆಗಮಿಸುವ ಪ್ರಯಾಣಿಕರ ನಿರ್ವಹಣೆ ಕುರಿತಂತೆ ಮಾರ್ಗಸೂಚಿ ಬಿಡುಗಡೆಯಾಗಿದ್ದು

ಪಕ್ಷಿಮ ರೈಲ್ವೆ ಸಪಯೋಗದಲ್ಲಿ ಗುಜರಾತ್ನ ಓಕಾದಿಂದ ಕೇರಳದ ತಿರುವನಂತಪುರಂವರೆಗೆ ನಿನೈಯಿಂದ ಮೂರು ದಿನ ವಿಶೇಷ ಸರಕು ಸಾಗಾಣೆ ರೈಲು ಸಂಚಾರ ಆರಂಭವಾಗಿದೆ ಗಾಪಕರು ತಮ್ನ ಸರಕು ಸಾಗಣೆಗೆ ನೊಂದಣಿ ಮಾಡಿಸಿಕೊಂಡು ಪ್ರಯೋಜನ ಪಡೆಯದೇಕು ಎಂದು ಕೊಂಕಣ ರೈಲ್ವೆ ಪ್ರಕಟಣೆಯಲ್ಲಿ ತಿಳಿಸಿದೆ ಈ ವಿಶೇಷ ರೈಲು ರತ್ನಗಿರಿ ಕಂಕವಳಿ ಮಡಗಾಂವ ಜಂಕ್ಷನ್ ಉಡುಪಿ ಮೂಲಕ ತಿರುವನಂತಪುರಕ್ಕೆ ತಲುಪಲಿದೆ ಅಲ್ಲದೇ ವಾಣಿಜ್ಞ ದೃಷ್ಷಿಯಿಂದ ಈ ವಿಶೇಷ ರೈಲು ಉಡುಪಿ ಮಂಗಳೂರು ಮೂಲಕವೂ ಸಂಚರಿಸಲಿದೆ

ಬೋಳೂರು ನಿವಾಸಿಗೆ ಸೋಂಕು ತಗಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧೂ ಬಿ

ವಿಜಯಪುರದಲ್ಲಿ ತೀವ್ರ ಉಸಿರಾಟದ ತೊಂದರೆ ಅಸ್ತಮಾ ಮತ್ತಿತರ ಕಾಯಿಲೆಗಳಿಂದ ಬಳಲುತ್ತಿದ್ದ

ಬಳಕ ಪ್ರತಿಯೊಬ್ಬರ ಆರೋಗ್ಯ ತಪಾಸಣೆ ಮಾಡಿ ಕ್ವಾರಂಟೈನ್ ಸೀಲ್ ಹಾಕಿದ ನಂತರ ಅವರವರ ಸ್ತಗ್ರಾಮಗಳಿಗೆ ಕಳುಹಿಸಿಕೊಡಲಾಯಿತು ಜಿಲ್ಲೆಯಲ್ಲಿ ಲಾಕೆಡೌನ್ ಸಡಿಲಿಕೆಯಾದ ಬೆಸ್ನಲ್ಲೇ ರಾಜ್ಯದ ಹಸಿರು ವಲಯದಲ್ಲಿರುವ ಕೆ ಎಸ್ ಆರ್

ಬಸ್ ಸಂಚಾರ ಆರಂಭವಾಗಿದೆ ಪ್ರಯಾಣಿಕರ ಸಂಖ್ಲೆಗೆ ಅನುಗುಣವಾಗಿ ಜಿಲ್ಲೆಯೊಳಗೆ ಮಾತ್ರ ಬಸ್ಗಳ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಕೊಡಗು ಜಿಲ್ಲಾಡಳಿತ ಬಸ್ ಸಂಚಾರಕ್ಕೆ ಅವಕಾಶ ನೀಡಿದೆ

ಒಂದು ಬಾರಿಗೆ ಶೇ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲ್ಲೂಕಿನ ಕೈಗಾರಿಕಾ ಪ್ರದೇಶದ ಕೈಗಾರಿಕೆಗಳು ಸೇರಿದಂತೆ ವಿವಿಧಡೆ ಕೆಲಸ ಮಾಡುತ್ತಿದ್ದ ಒಂದೂವರೆ ಸಾವಿರದ ಮಂದಿ ತಮ್ನ ಸ್ತಗ್ರಾಮಗಳಿಗೆ ಒಂದಿರುಗಲು ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದು ಈ ಪಟ್ಟಯನ್ನು ನೋಡಲ್ ಅಧಿಕಾರಿಗಳಿಗೆ ಕಳುಹಿಸಿಕೊಡಲಾಗುವುದು ಎಂದು ತಹಸೀಲ್ಲಾರ್ ಟಿ

ಧಾರವಾಡದಲ್ಲಿ ಕೊರೋನಾ ಸೋಂಕಿನಿಂದ ಗುಣಮುಖರಾಗಿರುವ ಇಬ್ಬರನ್ನು ನಿನ್ನೆ ಹುಬ್ಬಳ್ಳಯ ಕಿಮ್ಸ್ ಆಸ್ತತೆಯಿಂದ ಡಿಸ್ಟಾಜ ಮಾಡಲಾಗಿದೆ ಎಂದು ಜೆಲ್ಲಾಧಿಕಾರಿ ದೀಪಾ ಜೋಳನ್ ತಿಳಿಸಿದ್ದಾರೆ

ಈ ನಡುವೆ ನಿನ್ನೆ ಮತ್ತಿಬ್ಬರು ಗುಣಮುಖರಾಗಿದ್ದು

ಪ್ರೊಬೇಷನರಿ ಐಎಎಸ್ ಅಧಿಕಾರಿ ರಾಹುಲ್ ಶಿಂಧೆ ಮಾತನಾಡಿ ಬೆಂಗಳೂರು ಹಾಗೂ ಮಂಗಳೂರು ಅಂತಾರಾಷ್ಷೀಯ ವಿಮಾನನಿಲ್ದಾಣದ ಮೂಲಕ ವಿದೇಶಗಳಿಂದ ಪ್ರಯಾಣಿಕರು ಆಗಮಿಸಲಿದ್ದಾರೆ ಎಂದರು ವಿದೇಶಗಳಿಂದ ಆಗಮಿಸುವ ಎಲ್ಲಾ ಪ್ರಯಾಣಿಕರನ್ನು ವಿಮಾನ ನಿಲ್ದಾಣದಲ್ಲಿ ವೈದ್ಯಕೀಯ ಪರೀಕ್ಷೆಗೊಳಪಡಿಸಿ ಗಂಟಲ ದ್ರವ ಮಾದರಿ ಸಂಗ್ರಹಿಸಲಾಗುವುದು ಬಳಿಕ ಅವರನ್ನು ನಿಗಾವಣೆ ಕೇಂದ್ರಗಳಿಗೆ ಕಳುಹಿಸಲಾಗುವುದು

ವಸತಿಗೃಪದ ವೆಟ್ಟವನ್ನು ವಿದೇಶದಿಂದ ಬಂದ ಪ್ರಯಾಣಿಕರೇ ಭರಿಸಬೇಕಾಗುತ್ತದೆ

ವಲಸೆ ಕಾಮಿಕರು ಹಗೂ ಬಡವರು ಬೆಂಗಳೂರು ಹಾಗೂ ಇತರೆ ಪ್ರಮುಖ ಜಿಲ್ಲಾ ಕೇಂದ್ರಗಳಿಂದ ತಮ್ಮ ಊರುಗಳಿಗೆ ತೆರಳುತ್ತಿದ್ದಾರೆ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

ಅವರು ಶ್ರಮುಖ ಉದ್ಯಮಿಗಳಾದ ನಂದನ್ ನೀಲೇಕಣಿ ಕಿರಣ್ ಮಜುಂದಾರ್ ಶಾ ಮತ್ತು ತ್ರೆಸ್ ಗೋಪಾಲಕೃಷ್ಣ ಅವರೊಂದಿಗೆ ಸಂವಾದ ನಡೆಸಿದರು

ಇದಕ್ಕೂ ಮುನ್ನ ಪುಬ್ಬಳ್ಳಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ ಸಚಿವರು ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಕೊರೋನಾ ಕೆಂಪುವಲಯ ಹೊರತುಪಡಿಸಿ ಉಳಿದ ಕಡೆಗಳಲ್ಲಿ ಹೊಟೇಲ್ಗಳಲ್ಲಿ ಪಾರ್ಸಲ್ ತೆಗೆದುಕೊಂಡು ಹೋಗಲು ಅವಕಾಶ ಕಲ್ಪಿಸಲಾಗಿದ್ದು ಸಾಮಾಜಿಕ ಅಂತರ ಕಾಯ್ಲುಕೊಂಡು ಹೊಟೇಲ್ ಉದ್ದಮವನ್ನು ಆರಂಭಿಸಬಹುದು ಎಂದರು ಕ್ಲೆಗಾರಿಕೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಕಾರ್ಮಿಕರು ಕಡ್ಡಾಯವಾಗಿ ತಮ್ನ ಕಂಪನಿಗಳ ಗುರುತಿನ ಚೀಟಿಯನ್ನು ಪೊಲೀಸರಿಗೆ ತೋರಿಸಬೇಕು ಮದ್ದದ ಅಂಗಡಿಗಳ ಮುಂದೆ ಜನದಟ್ಟಣೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಸೂಚನೆ ನೀಡಲಾಗಿದೆ ಎಂದರು

ಬೆಂಗಳೂರಿನಲ್ಲಿಂದು ತಮ್ಮ ಅಧ್ವಕ್ಷತೆಯಲ್ಲಿ ನಡೆದ ಶ್ರಮುಖ ಸಚಿವರ ಸಭೆಯ ನಂತರ ಸುದ್ಲಿಗಾರರೊಂದಿಗೆ ಮಾತನಾಡಿದ ಅವರು ಈ ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯಬೇಕಾಗಿತ್ತು ಆದರೆ ಕೊರೊನಾ ಸೋಂಕಿನ ಕಾರಣ ಚುನಾವಣೆ ಮುಂದೂಡುವ ಅನಿವಾರ್ಯತೆ ಎದುರಾಗಿದೆ ಈ ಕುರಿತು ಸರ್ಕಾರ ಕಳಿಸಿರುವ ಪ್ರಸ್ತಾವಕ್ಕೆ ಆಯೋಗ ಸಕರಾತ್ಲಾಕವಾಗಿ ಸ್ಪಂದಿಸುವ ವಿಶ್ವಾಸವಿದೆ ಎಂದು ಪೇಳಿದರು ಸದಸ್ಥರ ಅಧಿಕಾರವಾಧಿ ಮುಗಿದ ಸನಂತರ ಪಂಚಾಯತ್ಗಳಿಗೆ ಆಡಳಿತಾಧಿಕಾರಿಗಳನ್ನು ನೇಮಿಸಬೇಕೆ ಅಥವಾ ಈಗಿರುವ ಪಂಚಾಯತ್ ಸದಸ್ನರ ಅಧಿಕಾರದ ವಧಿಯನ್ನು ಮುಂದುವರೆಸಬೇಕೇ ಎನ್ನುವ ಕುರಿತು ಸಮಗ್ರ ಚರ್ಚೆ ನಡೆಸಲಾಗಿದೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸೂಕ್ತ ನಿರ್ಣಯ ತೆಗೆದುಕೊಳ್ಳಲಾಗುವುದು ಎಂದರು

ಜಲ್ಲಾಸ್ತತ್ರೆಯಲ್ಲಿ ಆಂತರಿಕ ವ್ಯವಸ್ಥೆಯನ್ನು ಬಲಪಡಿಸಿಕೊಳ್ಳಬೇಕು ಕನಿಷ್ಠ ಮೂರು ಸಾವಿರ ಗುಣಮಟ್ಟದ ಪಿಪಿ ಕಿಟ್ಗಳನ್ನು ತರಿಸಿಟ್ಟುಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಪ್ರಸ್ತಾವನೆ ಸಲ್ಲಿಸಬೇಕು ಕೊರೋನಾ ಪ್ರಕರಣ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ತಿಗ್ಗಾಂವ್ ಪಾಗೂ ಸವಣೂರು ತಾಲೂಕಿನಲ್ಲಿ ವೈದ್ಯಾಧಿಕಾರಿಗಳೇ ಖುದ್ದಾಗಿ ಮನೆಗಳಗೆ ಭೇಟಿ ನೀಡಿ ಪ್ರತಿಯೊಬ್ಬರ ಆರೋಗ್ಯ ತಪಾಸಣೆಯನ್ನು ನಡೆಸುವಂತೆ ಸಚಿವರು ಸೂಚನೆ ನೀಡಿದರು ದಾವಣಗೆರೆ ನಗರದಲ್ಲಿ ಕೊರೋನಾ ಸೋಂಕು ಹೆಚ್ಚಾಗುತ್ತಿದ್ದು ಇದು ಗ್ರಾಮೀಣ ಭಾಗಕ್ಷೆ ಹಬ್ಬದಂತೆ ತಡೆಗಟ್ಟಲು ದಾವಣಗೆರೆ ನಗರಕ್ಕೆ ಜಲ್ಲೆಯ ಜನರು ನಗರಕ್ಷೆ ಬರುವುದನ್ನು ನಿರ್ಬಂದಿಸುವಂತೆ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಬಸವರಾಜ್ ಜಿಲ್ಲಾ ಪೊಲೀಸ್ ಇಲಾಖೆಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಾವಣಗೆರೆಯಲ್ಲಿ ಏಕಾಏಕಿ ಸೋಂಕು ಪ್ರಕರಣಗಳು ಹೆಚ್ಚಾಗಿ ಕಂಡುಬಂದಿರುವುದು ಕಳವಳ ಉಂಟುಮಾಡಿದೆ ಆದರೆ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಸೋಂಕು ಕಾಣಿಸಿಕೊಂಡಿಲ್ಲ ಎಂದರು

ಈ ಸಂದರ್ಭದಲ್ಲಿ ಗ್ರಾಪಕರು ಕಡ್ಡಾಯವಾಗಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಜೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ ಹೆಬ್ಲಾರ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ ಕಾರವಾರದಲ್ಲಿಂದು ಸುದ್ದಿಗಾರರೊಂದಿಗೆ ಮತನಾಡಿದ ಅವರು ಕೇಂದ್ರ ಸರ್ಕಾರ ಸೂಚಿಸಿರುವ ಲಾಕ್ಡೌನ್ ಮಾರ್ಗಸೂಚಿ ಅಸ್ವಯ ನಿಯಮಾವಳಿಯಲ್ಲಿ ಕೊಂಚ ಸಡಿಲಿಕೆ ತರಲಾಗಿದೆ

ಮೊಬ್ಬೆಲ್ ಪೋನಿನಲ್ಲಿ ಕಾಯಕ ಮಿತ್ರ ಅಷ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲೂ ಸಪ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಂದು ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ ಉದ್ಯೋಗ ಚೀಟಿ ಇಲ್ಲದವರು ಗ್ರಾಮ ಪಂಚಾಯಿತಿಯನ್ನು ಸಂಪರ್ಕಿಸಿ ಸೂಕ್ಷ ದಾಖಲೆ ನೀಡಿ ಉದ್ಯೋಗ ಚೀಟ ಪಡೆದುಕೊಳ್ಳಬಹುದು

ಬದು ನಿರ್ಮಾಣ ಕೈಷಿ ಹೊಂಡ ಕಾಮಗಾರಿಗಳಲ್ಲಿ ಕೆಲಸಗಾರರನ್ನು ಬಳಸಿಕೊಳ್ಳಲಾಗುವುದು ಎಂದು ಪ್ರಕಟಣೆ ತಿಳಿಸಿದೆ